ಬೆಂಗಳೂರು ಮಹಾನಗರದ ವಾಹನ ಸಾಂದ್ರತೆ ತಗ್ಗಿಸುವ ಮಾರ್ಗೋಪಾಯ ಸೂಚಿಸುವಂತೆ ಯೋಜನಾ ನಿರೂಪಕರಿಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕರೆ

ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆ ಮಾದರಿಯಲ್ಲೇ ನಗರದ ವಿವಿಧೆಡೆ ಮಾರುಕಟ್ಟೆ ನಿರ್ಮಿಸುವುದಾಗಿ ಉಪಮುಖ್ಯಮಂತ್ರಿ ಡಾ

ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಎರಡೂವರೆ ರೂಪಾಯಿ ಇಳಿಕೆ ಕೇಂದ್ರ ಸರ್ಕಾರದ ಘೋಷಣೆ

ಕುಮಾರಸ್ವಾಮಿ ಯೋಜನಾ ನಿರೂಪಕರಿಗೆ ಕರೆ ನೀಡಿದ್ದಾರೆ ಬೆಂಗಳೂರಿನಲ್ಲಿಂದು ಸ್ಮಾರ್ಟ್ ವಿಷ್ಕಾ ಇಂಡಿಯಾ ಸಮಾವೇಶದ ಮೂರು ದಿನಗಳ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಜನಸಂಖ್ಯೆಗೆ ಅನುಗುಣವಾಗಿ ಮೂಲಸೌಕರ್ಯ ಒದಗಿಸಲು ಪಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಸುಶ್ಧಿರ ಅಭಿವ್ಯದ್ಧಿಗಾಗಿ ಕಾರ್ಯಯೋಜನೆ ಸಿದ್ಧಪಡಿಸಬೇಕಾದ ಅಗತ್ತವಿದೆ ಟ್ರಾಫಿಕ್ ಸಮಸ್ಕೆ ಕುಡಿಯುವ ನೀರು ಮತ್ತು ಘನತ್ಕಾಜ್ಯ ನಿರ್ವಹಣೆ ಸಮಸ್ಕೆ ನೀರಿನ ಮೂಲಗಳ ಸಂರಕ್ಷಣೆ ರಸ್ತೆ ದುರಶ್ಮಿ ಹಾಗೂ ಜನರ ಸುರಕ್ಷತೆಗಾಗಿ ತುರ್ತು ಪರಿಹಾರ ಕಂಡುಕೊಳ್ಳಬೇಕಾದ ಅವಶ್ಕಕತೆ ಇದೆ ಈ ಮೂಲಕ ಥೈವಾನ್ ಸಂಸ್ಥೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಪಾಲ್ಗೊಳ್ಳಲು ಮುಂದೆ ಬಂದಿದ್ದು ರಾಜ್ಯ ಸರ್ಕಾರ ಈ ಕಾರ್ಯಕ್ಕೆ ಎಲ್ಲ ಸಹಕಾರ ನೀಡಲಿದೆ ಎಂದು ಹೇಳಿದರು ನಗರಗಳ ಸುಶ್ಧಿರ ಅಭಿವೃದ್ಧಿಗಾಗಿ ಸರ್ಕಾರ ಬದ್ಧವಾಗಿದ್ದು ರಾಜ್ಯದ ಏಳು ಸ್ಮಾರ್ಟ್ ಸಿಟಿಗಳ ಅಭಿವೃದ್ಧಿಗೆ ಸ್ಮಾರ್ಟ್ ವಿಷಿಯಾ ಇಂಡಿಯಾ ಎಕ್ಸ್ಫೋ ಸಾಕಷ್ಟು ಅನುಕೂಲವಾಗಲಿದೆ ಎಂದರು ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆ ಮಾದರಿಯಲ್ಲೇ ನಗರದ ಮೈಸೂರು ರಸ್ತೆ ತುಮಕೂರು ರಸ್ತೆ ಮತ್ತು ಹೊಸೂರು ರಸ್ತೆಯ ಭಾಗದಲ್ಲಿ ಬೃಪತ್ ಮಾರುಕಟ್ಟೆ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ

ಇಂದು ಬೆಳಿಗ್ಗೆ ಕೆ ಆರ್ ಮಾರುಕಟ್ಟೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಅವರು ಪರಿಶೀಲನೆ ನಡೆಸಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೆ ಆರ್ ಮಾರುಕಟ್ಟಿಗೆ ಪ್ರತಿನಿತ್ಯ ಲಕ್ಷಾಂತರ ಜನ ಬರುವುದರಿಂದ ಸದಾ ಗಿಜುಗುಡುತ್ತಿದೆ ಜನರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಬೆಂಗಳೂರು ನಗರದ ವಿವಿಧ ಭಾಗಗಳಲ್ಲಿ ಕೆ ಆರ್ ಮಾರುಕಟ್ಟೆ ಮಾದರಿಯಲ್ಲೇ ಮಾರುಕಟ್ಟೆ ತೆರೆಯುವ ಸಂಬಂಧ ಅಧಿಕಾರಿಗಳೊಂದಿಗೆ ಚರ್ಜಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು

ಆರ್ ಮಾರುಕಟ್ಟಿಗೆ ಕಾಯಕಲ್ಪ ಒದಗಿಸಲಾಗುವುದು

ಈ ವೇಳೆ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಉಪಮೇಯರ್ ರಮೀಳಾ ಉಮಾಶಂಕರ್ ಮತ್ತಿತರರು ಹಾಜರಿದ್ದರು ತುಮಕೂರು ಪೊರವಲಯದ ವಸಂತ ನರಸಾಮರದಲ್ಲಿ ಕೈಗಾರಿಕಾ ವಲಯ ನಿರ್ಮಾಣವಾಗುತ್ತಿದ್ದು ಇಲ್ಲಿಯೇ ಜಪಾನೀಸ್ ಟೌನ್ಶಿಪ್ ತೆರೆಯಲು ಸಹ ಮುಂದಾಗಿದ್ದೇವೆ ಎಂದು ಉಪಮುಖ್ಯಮಂತ್ರಿ ಡಾ

ವಿಧಾನಸೌಧದಲ್ಲಿಂದು ಉಪಮುಖ್ಕಮಂತ್ರಿ ಅವರನ್ನು ಜಪಾನ್ ದೇಶದ ಕೌನ್ಲಿಲ್ ಟಕಾಯುಕಿ ಕಿಟಾಗವ ಅವರು ಭೇಟಿ ಮಾಡಿ ಚರ್ಚೆಸಿದರು ಜಪಾನೀಸ್ ಟೌನ್ಶಿಪ್ ನಿರ್ಮಾಣದ ಯೋಜನೆಗೆ ವಸಂತ ನರಸಾಮರದಲ್ಲಿ ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದ್ದು ಅಲ್ಲಿ ಮೂಲಸೌಕರ್ಯ ಒದಗಿಸಿಕೊಡುವ ಕುರಿತು ಇನ್ನೆರಡು ದಿನಗಳಲ್ಲಿ ಸಭೆ ಕರೆದು ಚರ್ಚಿಸಲಾಗುವುದು ಎಂದು ಡಾ ಪರಮೇಶ್ವರ್ ತಿಳಿಸಿದರು ನಾಡಪ್ರಭು ಕೆಂಪೇಗೌಡ ಮೆಟ್ರೋ ರೈಲು ನಿಲ್ದಾಣ ಮೆಜೆಸ್ಟಿಕ್ನಲ್ಲಿ ಮುಖ್ಯಮಂತ್ರಿ ಎಚ್

ನೂತನ ಪಾದಜಾರಿ ಸೇತುವೆ ಚಿಕ್ಕಪೇಟೆ ಗಾಂಧಿನಗರ ಕಾಟನ್ ಪೇಟೆ ಪಾಗೂ ಕೆಂಪೇಗೌಡ ರಸ್ತೆಗೆ ಸಂಪರ್ಕ ಕಲ್ಪಿಸಿದೆ ನಂತರ ಉಪಮುಖ್ಕಮಂತ್ರಿ ಡಾ

ಪರಮೇಶ್ವರ್ ಸಂಸದ ಪಿ

ಮೋಹನ್ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಮತ್ತಿತರ ಗಣ್ಯರೊಂದಿಗೆ ಮುಖ್ಯಮಂತ್ರಿಗಳು ಪಸಿರು ಮಾರ್ಗದ ಮೆಟ್ರೋ ರೈಲಿನಲ್ಲಿ ನಾಗಸಂದ್ರ ಮೆಟ್ರೋ ನಿಲ್ದಾಣದವರೆಗೆ ಪ್ರಯಾಣ ಮಾಡಿದರು ರಾಜ್ಡದ ಬಾಕಿ ಇರುವ ಕೆಲ ಕಡತಗಳ ವಿಲೇವಾರಿ ಸಂಬಂಧ ಕೇಂದ್ರ ಸಚಿವರ ಬಳಿ ಚರ್ಚಿಸಲು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಇಂದು ಸಂಜೆ ದೆಹಲಿಗೆ ತೆರಳುತ್ತಿದ್ದು ನಾಳೆ ಮತ್ತು ನಾಡಿದ್ದು ದೆಹಲಿಯಲ್ಲೇ ವಾಸ್ತವ್ಯ ಪೂಡಲಿದ್ದಾರೆ ನಾಳೆ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ರಾಜ್ಯದ ಕೆಲ ಮಪತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಈ ಕುರಿತು ಬೆಂಗಳೂರು ಹೊರವಲಯದ ಮಾದಾವರದಲ್ಲಿ ಪ್ರತಿಕ್ರಿಯಿಸಿದ ಅವರು ಸರ್ಕಾರಿ ಕೆಲಸದ ನಿಮಿತ್ತ ದೆಹಲಿಗೆ ಹೋಗುತ್ತಿದ್ದೇನೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡುತ್ತಿಲ್ಲ ಎಂದರು ಸಚಿವ ಸಂಪುಟ ವಿಸ್ತರಣೆ ಕುರಿತು ಕಾಂಗ್ರೆಸ್ ಹೈಕಮಾಂಡ್ ಜತೆ ಚರ್ಚಿಸಲು ಮುಖ್ಕಮಂತ್ರಿಯವರು ದೆಹಲಿಗೆ ತೆರಳುತ್ತಿದ್ದಾರೆಂಬ ಸುದ್ದಿ ಹಿನ್ನೆಲೆ ಸ್ಪಷ್ಟನೆ ನೀಡಿದ ಅವರು ಕಾಂಗ್ರೆಸ್ ಅಧ್ಯಕ್ಷರನ್ನು ಭೇಟಿ ಮಾಡುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದರು

ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ದೆಹಲಿಯಲ್ಲಿಂದು ಈ ವಿಷಯ ಪ್ರಕಟಿಸಿದ್ದು ಹೊಸ ದರಗಳು ಈ ತಕ್ಷಣವೇ ಜಾರಿಗೆ ಬರಲಿದ್ದು ಪೆಟ್ರೋಲ್ ಡೀಸೆಲ್ ದರಗಳನ್ನು ಮತ್ತಷ್ಟು ಇಳಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಲಾಗುವುದು ಎಂದು ಹೇಳಿದರು

ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಕೊನೆಗಾದರೂ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸೆಸ್ ಕಡಿತಗೊಳಿಸಿದೆ ಕೇಂದ್ರ ಸರ್ಕಾರ ತೆರಿಗೆ ಕಡಿತ ಗೊಳಿಸುವ ಮುನ್ನವೇ ರಾಜ್ಯ ಸರ್ಕಾರ ತೆರಿಗೆಯನ್ನು ಕಡಿತಗೊಳಿಸಿದೆ ಎಂದರು ಜನರ ಮೇಲಾಗುತ್ತಿರುವ ಹೊರೆಯನ್ನು ಮನಗಂಡು ಕೇಂದ್ರ ಸರ್ಕಾರ ತೆರಿಗೆ ಕಡಿತಗೊಳಿಸಿರುವುದು ಸ್ವಾಗತಾರ್ಪ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ

ಯಡಿಯೂರಪ್ಪ ಇದು ಜನತೆಗೆ ಕೇಂದ್ರ ಸರ್ಕಾರ ನೀಡಿದ ದೊಡ್ಡ ಪರಿಹಾರವಾಗಿದೆ ಎಂದಿದ್ದಾರೆ

ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಬೆಲೆಗಳು ಜಾಗತಿಕ ಬೆಲೆಗೆ ಅನುಗುಣವಾಗಿ ಹೆಚ್ಚುತ್ತಿದೆ ಎಂದು ಯಡಿಯೂರಪ್ಪ ಹೇಳಿದ್ದಾರೆ

ಸಹಕಾರ ಸಂಘಗಳ ಸಾಲಮನ್ನಾ ಕ್ಷೈಮ್ ಮಾಡಲು ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದು ಸಹಕಾರ ಸಂಘಗಳ ನಿಬಂಧಕರು ಸರಳವಾದ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದಾರೆ ರೈತರ ಉಳಿತಾಯ ಖಾತೆಗೆ ಸಾಲ ಮನ್ನಾ ಮೊತ್ತವನ್ನು ಜಮಾ ಮಾಡಿ ಡಿಸಿಸಿ ಬ್ಬಾಂಕ್ಗಳು ಈ ಮೊತ್ತವನ್ನು ರೈತರ ಸಾಲದ ಖಾತೆಗೆ ತಕ್ಷಣ ವರ್ಗಾಯಿಸುವುದಾಗಿ ಆದೇಶಿಸಲಾಗಿದೆ

ಕೋಳಿವಾಡ ಸದನ ಸಮಿತಿ ನೀಡಿದ ವರದಿ ಅನ್ವಯ ಕೆರೆಗಳ ಒತ್ತುವರಿಯನ್ನು ತೆರವು ಮಾಡಲು ಅಗತ್ವ ಕ್ರಮ ಕೈಗೊಳ್ಳಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕರೀಗೌಡ ತಿಳಿಸಿದ್ದಾರೆ ದೊಡ್ಡಬಳ್ಳಾಪುರದ ನಾಗರ ಕೆರೆಯನ್ನು ಸಾರ್ವಜನಿಕರ ಸಪಕಾರದೊಂದಿಗೆ ಪುನಶ್ವೇತನಗೊಳಿಸುವ ಸಲುವಾಗಿ ಇಂದು ಭೇಟಿ ನೀಡಿ ಪರಿತೀಲಿಸಿದ ನಂತರ ಮಾತನಾಡಿದ ಅವರು ಭೂಮಾಪನ ಇಲಾಖೆಯ ಕೆರೆಗಳ ವಿಶ್ವೀರ್ಣವನ್ನು ನಿಗದಿ ಪಡಿಸಿದ್ದು ಇದರಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಕರೀಗೌಡ ಹೇಳಿದರು

ಶಿವಮೂರ್ತಿ ಮುರುಫಾ ಶರಣರು ತಿಳಿಸಿದ್ದಾರೆ ಪ್ರತಿವರ್ಷ ನೀಡಲಾಗುವ ಮರುಘಾತ್ರೀ ಪ್ರಶಸ್ತಿಗೆ ಈ ಸಾಲಿನಲ್ಲಿ ಐವರನ್ನು ಆಯ್ಕೆ ಮಾಡಲಾಗಿದೆ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಹಿರಿಯ ನಟ ಶ್ರೀನಾಥ್ ಸಾಹಿತಿ ಮೂಡ್ನಾಕೂಡು ಚಿನ್ನಸ್ವಾಮಿ ಸಾಹಸಿ ನೊಮಿಟೋ ಕಾಮದಾರ್ ಡಾ

ಎಲ್ ಎನ್ ಸ್ವಾಮಿ ದಂಪತಿ ಹಾಗೂ ಮರಣೋತ್ತರವಾಗಿ ಸಿದ್ದು ನ್ವಾಮೇಗೌಡ ಅವರಿಗೆ ಮುರುಘಾತ್ರೀ ಪ್ರಶಸ್ತಿ ನೀಡಲಾಗುತ್ತಿದೆ ಪರ್ಕಾಣದ ಬಾಲಪ್ರತಿಭೆ ಕೌಟಿಲ್ಯ ಪಂಡಿತ್ ಗೆ ಭರಮಣ್ಣ ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಮುರುಫಾ ಶರಣರು ತಿಳಿಸಿದರು

ಈ ಕುರಿತಂತೆ ಏರ್ ಇಂಡಿಯಾದ ಅಂಗಸಂಸ್ವೆ ಅಲಯನ್ಸ್ ಏರ್ನೊಂದಿಗೆ ನಿಗಮ ಒಪ್ಪಂದಕ್ಕೆ ಸಹಿ ಹಾಕಿದೆ

ರಾಜ್ಞದ ಕರಾವಳಿಯಲ್ಲಿ ನೈರುತ್ತ ಮುಂಗಾರು ಚುರುಕುಗೊಂಡಿದ್ದು ಉತ್ತರ ಒಳನಾಡಿನಲ್ಲಿ ದುರ್ಬಲಗೊಂಡಿದೆ ದಕ್ಷಿಣ ಒಳನಾಡು ಕೆಲಕಡೆ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ

ಮುನ್ಲೂಚನೆಯಂತೆ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಅನೇಕ ಕಡೆ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆ ಸಂಭವ ಶುಕ್ರವಾರದಿಂದ ಸೋಮವಾರದವರೆಗೆ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಮುನ್ನೆಜ್ವರಿಕೆ ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ನವಾಗಿ ಮೋಡಕವಿದ ವಾತಾವರಣ